ನವದೆಹಲಿಯಲ್ಲಿ ನಿನ್ನೆ ಈ ಕುರಿತು ಮಾಹಿತಿ ನೀಡಿದ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆರುಣ್ ಸಿಂಗ್ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಸುಲ್ತಾನ್ ಪುರ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಹಾಗೆಯೇ ವರುಣ್ ಗಾಂಧಿ ಪಿಲಿಭಿತ್ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಎಂದು ಹೇಳಿದ್ದಾರೆ

ಹಾಗೆಯೇ ಉತ್ತರ ಪ್ರದೇಶದ ಬಿಜೆಪಿ ಆಧ್ಯಕ್ಷ ಮಹೇಂದ್ರ ನಾಥ್ ಪಾಂಡೆ ಚಂದೌಲಿ ಕ್ಷೇತ್ರದಿಂದ ಹಾಗೂ ಹಾಲಿ ಕೇಂದ್ರ ಸಚಿವ ಮನೋಜ್ ಸಿನ್ವಾ ಗಾಜಿಪುರ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಎಂದು ಹೇಳಿದ್ದಾರೆ ಎರಡು ಬಾರಿ ಸಂಸದರಾಗಿರುವ ನಟಿ ಜಯಪ್ರದಾ ರಾಂಪುರ ಕ್ಷೇತ್ರದಿಂದ ರಾಂಟಿದೇವಿ ಸೆನ್ ಗುಪ್ನಾ ಪೌರಾ ಕ್ಷೇತ್ರದಿಂದ ಮತ್ತು ಪುಮಾಯುನ್ ಕಬೀರ್ ಮುರ್ಷಿದಾಬಾದ್ ಕ್ಷೇತ್ರಗಳಿಂದ ಚುನಾವಣೆಗೆ ಇಳಿಯುತ್ತಿದ್ದಾರೆ ಇವರಲ್ಲದೆ ನಟಿ ಜೋಯ್ ಬ್ನಾರ್ಜಿ ಉಳ್ಲೇರಿಯಾ ಕ್ಷೇತ್ರದಿಂದ ಮತ್ತು ಶಾಂತಾನು ಠಾಕೂರ್ ಬಂಗೋನ್ ಮೀಸಲು ಕ್ಷೇತ್ರದಿಂದ ಸರ್ಧಿಸುತ್ತಿದ್ದಾರೆ

ಉತ್ತರ ಪ್ರದೇಶದ ರಾಂಪುರ ಕ್ಷೇತ್ರದಿಂದ ಸಂಜಯ್ ಕಪೂರ್ ನವ್ಲಾರಿ ಕ್ಷೇತ್ರದಿಂದ ಧರ್ಮೇಶ್ ಬಿ ಪಟೇಲ್ ಮತ್ತು ಗುಜರಾತಿನ ಕಚ್ ಕ್ಷೇತ್ರದಿಂದ ನರೇಶ್ ಮಹೇಶ್ವರಿ ಸ್ಪರ್ಧೆಗಿಳಿಯುತ್ತಿದ್ದಾರೆ

ಈ ಪಂತಕ್ಕೆ ಸಲ್ಲಿಸಲಾಗಿರುವ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ

ಈ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸಲು ಸೋಮವಾರ ಕೊನೆ ದಿನವಾಗಿತ್ತು

ತೆಲಂಗಾಣ ಲೋಕಸಭಾ ಕ್ಷೇತ್ರದ ಪಲವೆಡೆ ಸೂಕ್ತ ಪ್ರಕಾರವಲ್ಲದ ಮತ್ತು ಇನ್ನಿತರ ಕಾರಣಗಳಿಗಾಗಿ ಪಲವು ನಾಮಪತ್ರಗಳು ತಿರಸ್ಟತಗೊಂಡಿವೆ ಆದಾಗ್ಕೂ ರಾಜ್ಯದಲ್ಲಿ ಎಷ್ಟು ನಾಮಪತ್ರಗಳು ಅಂತಿಮವಾಗಿ ಸೂಕ್ತವಾಗಿವೆ ಎಂಬುದರ ಬಗ್ಗೆ ತಿಳಿದು ಬಂದಿಲ್ಲ

ಈ ಪೈಕಿ ಮೂರು ನಾಮಪತ್ರಗಳು ಪರಿಶೀಲನೆ ವೇಳೆ ತಿರಸ್ಟತಗೊಂಡಿವೆ

ಈ ಮಧ್ಯೆ ಅಸ್ತಾಂನ ತೇಜ್ ಪುರ ಕ್ಷೇತ್ರಕ್ಕೆ ಸಲ್ಲಿಸಲಾಗಿದ್ದ ನಾಮಪ್ರಗಳ ಪೈಕಿ ಎರಡು ನಾಮಪ್ರಗಳು ತಿರಸ್ಟ್ರತವಾಗಿವೆ ಮತ್ತೊಂದೆಡೆ ಲಖಿಂಪುರ ಕ್ಷೇತ್ರಕ್ಕೆ ಸಲ್ಲಿಸಲಾಗಿರುವ ಓರ್ವ ಅಭ್ಯರ್ಥಿ ನಾಮಪ್ರವನ್ನು ತಾಂತ್ರಿಕ ಕಾರಣಗಳಿಂದ ತಡೆ ಓಡಿಯಲಾಗಿದೆ

ಈ ಪೈಕಿ ಐದು ನಾಮಪತ್ರಗಳು ಪರಿಶೀಲನೆ ವೇಳೆ ತಿರಸ್ಟತಗೊಂಡಿವೆ ಈ ಮಧ್ಯೆ

ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ಚುನಾವಣೆಯಲ್ಲಿ ನ್ಕಾಯಸಮ್ಮತವಲ್ಲದ ಸಂಪನ್ಮೂಲಗಳ ಪಾತ್ರವನ್ನು ಗುರುತಿಸಲು ಹೆಚ್ಚ ಚುನಾವಣಾ ವೆಚ್ಚ ಮಾಡುವ ರಾಜ್ಯಗಳ ಮೇಲೆ ನಿಗಾ ಇಡಲು ಇನ್ನಷ್ಟು ವಿಶೇಷ ವೆಚ್ಚ ನಿಗಾವಣೆ ವೀಕ್ಷಕರನ್ನು ನೇಮಿಸಲು ಚುನಾವಣಾ ಆಯೋಗ ಚಿಂತನೆ ನಡೆಸಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೊರಾ ತಿಳಿಸಿದ್ದಾರೆ

ತಮಿಳು ನಾಡು ಗುಜರಾತ್ ಮಹಾರಾಷ್ಟ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಇಬ್ಬರು ವಿಶೇಷ ಖರ್ಚುವೆಚ್ವ ವೀಕ್ಷಕರನ್ನು ಈಗಾಗಲೇ ಆಯೋಗ ನೇಮಿಸಿದೆ ಎಂದು ಅರೋರಾ ತಿಳಿಸಿದರು ಪಣದ ಶಕ್ತಿಯಿಂದ ಜುನಾವಣೆ ಪ್ರಕ್ರಿಯೆಯನ್ನು ದುರ್ಬಲಗೊಳಿಸುವ ಪ್ರಯತ್ನವನ್ನು ನಿಯಂತ್ರಿಸುವಲ್ಲಿ ಓರಿಯ ವೆಚ್ಚ ವೀಕ್ಷಕರು ಮಹತ್ವದ ಪಾತ್ರ ವಹಿಸಲಿದ್ದಾರೆ ಎಂದು ಅವರು ಹೇಳಿದರು ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಾಗರಿಕರ ನಂಬಿಕೆಯನ್ನು ಬಲಪಡಿಸಲು ಜಾಗರೂಕರಾಗಿ ನಿಷ್ಷಕ್ಷಪಾತರಾಗಿ ಮತ್ತು ಎಲ್ಲ ಪಾಲುದಾರರಿಗೆ ಸಂಪರ್ಕಕ್ಕೆ ಲಭ್ಧವಾಗುವಂತಿದ್ದು ಕಲಾರ್ಯನಿರ್ವಹಿಸಬೇಕು ಎಂದು ಆರೋರಾ ಹೇಳಿದರು ಕಾಂಗ್ರೆಸ್ ನಿನ್ನೆ ಬಿಡುಗಡೆ ಮಾಡಿರುವ ಕುಟುಕು ಕಾರ್ಯಚರಣೆಯ ವಿಡಿಯೋ ನಕಲಿಯಾಗಿದೆ ಎಂದು ಬಿಜೆಪಿ ಓರಿಯ ಮುಖಂಡ ಪಾಗೂ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ವಂಚನೆಯನ್ನು ಮತ್ತೆ ಪುನರಾರಂಭಿಸಿದೆ ಪ್ರಸಕ್ತ ಸರ್ಕಾರದಲ್ಲಿ ನಾಗರಿಕರ ಕುರಿತು ಯಾವುದೇ ನಿಜವಾದ ಸಮಸ್ಥೆಗಳನ್ನು ಚರ್ಚಿಸದೆ ಅನಗತ್ಕ ಆರೋಪದಲ್ಲಿ ತೊಡಗಿದೆ ಎಂದಿದ್ದಾರೆ ಇದಲ್ಲದೆ ಕಾಂಗ್ರೆಸ್ ಮುಖಂಡ ಕಪಿಲ್ ಸಿಬಲ್ ಉಪ್ಕಿತಿಯಲ್ಲಿ ಲಂಡನ್ನಲ್ಲಿ ನಡೆದ ಇವಿಎಂ ಪ್ಕಾಕಾಥಾನ್ ಕಾರ್ಯತ್ರಮವನ್ನು ಅಲ್ಲಗಳೆದಿರುವ ಅರುಣ್ ಜೇಟ್ಲಿ ತಿಂಗಳಾರಂಭದಲ್ಲಿ ಬಿಜೆಪಿ ಮುಖಂಡರಿಗೆ ಲಂಜ ನೀಡಲಾಗಿದೆ ಎನ್ನುವ ಬಿ ಎಸ್ ಯಡಿಯೂರಪ್ಪ ಅವರ ಡೈರಿ ಸಂಬಂಧಿಸಿದ ಆರೋಪ ಕೂಡ ನಕಲಿಯಾಗಿದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಗುಲಾಮ್ ನಬಿ ಅಜಾದ್ ಮತ್ತು ಕಪಿಲ್ ಸಿಬಲ್ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನೋಟು ಅಮಾನ್ಕೀಕರಣದಿಂದ ಬಿಜೆಪಿ ಲಾಭ ಪಡೆದಿದೆ ಎಂದು ಕುಟುಕು ಕಾರ್ಯಚರಣೆ ವಿಡಿಯೋ ಪ್ರದರ್ಶಿಸಿ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದರು ಆದರೆ ಈ ವಿಡಿಯೋ ಯಾವುದೇ ಅಧಿಕಾರಿಗಳಿಂದ ದೃಢಿಕರಣಗೊಂಡಿಲ್ಲ ಬದಲಾಗಿ ಅಪಮಾದಾಬಾದ್ನಲ್ಲಿ ಕೆಲವು ಪತ್ರಕರ್ತರು ಸೃಷ್ಟಿಸಿರುವ ವಿಡಿಯೋ ಎಂದು ಅವರು ದೂರಿದ್ದಾರೆ ಮಾನವೀಯತೆ ಉದ್ಧಾರಕ್ಕಾಗಿ ಶಾಂತಿ ಮತ್ತು ರಕ್ಷಣೆ ಮಹತ್ವದ್ದಾಗಿವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ ಅಭಿಪ್ರಾಯಪಟ್ಟಿದ್ದಾರೆ ನಿನ್ನೆ ಸಂಜೆ ಕ್ರೊವೇಶಿಯಾದ ರಾಜಧಾನಿ ಝಾಗ್ರೆಬ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು